ರಾಷ್ಷಪತಿ ಭವನದಲ್ಲಿಂದು ಮಧ್ಯಾಪ್ನ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ

ಸೌಹಾರ್ದಯುತವಾಗಿ ವೈದ್ಯರ ಪ್ರತಿಭಟನೆ ಅಂತ್ಲಗೊಳಿಸುವಂತೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿಗೆ ಕೇಂದ್ರ ಆರೋಗ್ನ ಸಚಿವ ಡಾ

ಕಿರ್ಗಿಸ್ತಾನ್ನಲ್ಲಿರುವ ಬಿಷ್ನೇಕ್ನಲ್ಲಿ ನಿನ್ನೆ ನಡೆದ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ನಾಯಕರು ಯಾವುದೇ ರಾಜಕಾರಣ ಅಥವಾ ದ್ವಂದ್ವ ನಿಲುವುಗಳಿಲ್ಲದೆ ಭಯೋತ್ವಾದನೆಯನ್ನು ಪತ್ತಿಕ್ಕಲು ಜಾಗತಿಕ ಸಹಕಾರವನ್ನು ಬಲಪಡಿಸಲು ಪ್ರಯತ್ನಿಸಬೇಕು ಎಂದು ಅಂತಾರಾಷ್ಷೀಯ ಸಮುದಾಯವನ್ನು ಒತ್ತಾಯಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಎಸ್ಸಿಓ ಸದಸ್ನ ರಾಷ್ಟಗಳ ಮುಖ್ಚಿಸ್ವರು ಎಸ್ಸಿಓ ಶ್ವಂಗ ಸಭೆಯ ಪ್ರಾಥಮಿಕ ಅಧಿವೇಶನವನ್ನು ಉದ್ಲೇಶಿಸಿ ಭಾಷಣ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಭಾಷಣದಲ್ಲಿ ಭಯೋತ್ವಾದನೆಯನ್ನು ಬೇರು ಸಮೇತ ಕಿತ್ತೊಗೆಯಲು ಜಾಗತಿಕ ಸಮುದಾಯದಿಂದ ಒಗ್ಗಟ್ಟಿನ ಪ್ರಯತ್ನ ಮಾಡುವ ಅಗತ್ಯವಿದೆ ಎಂದು ಕರೆ ನೀಡಿದರು ಭಯೋತ್ವಾನೆಗೆ ಬೆಂಬಲ ನೀಡುವ ಪ್ರೋತ್ಸಾಹಿಸುವ ಮತ್ತು ಪಣಕಾಸು ಒದಗಿಸುವ ರಾಷ್ಷಗಳನ್ನು ಹೊಣೆ ಮಾಡಬೇಕು ಮತ್ತು ಅವು ಅನುಸರಿಸುವ ಕಾರ್ಯಗಳಿಗೆ ಹೊಣೆಯಾಗಿಸಬೇಕು ಎಂದು ಅವರು ಹೇಳಿದರು ಭಯೋತ್ಪಾದನೆಯನ್ನು ಪತ್ತಿಕ್ಕಲು ಎಲ್ಲ ಮಾನವೀಯ ಶಕ್ತಿಗಳು ಒಗ್ಗೂಡಬೇಕೆಂದು ಅವರು ಪ್ರತಿಪಾದಿಸಿದರು ನಮ್ಮ ಸಮಾಜ ಭಯೋತ್ಪಾದನೆ ಮುಕ್ತವಾಗಿರುವಂತೆ ನಾವು ಮಾಡಬೇಕಾಗಿದೆ ಎಂದರು ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಿರ್ಗಿಸ್ತಾನ್ ಅಧ್ವಕ್ಷ ಸೂರೋನ್ಬೆ ಜೀವ್ವಕೊವ್ ಜೊತೆಯಾಗಿ ಇಂಡಿಯಾ ಕಿರ್ಗಿಜ್ ವ್ಯಾಪಾರಿ ವೇದಿಕೆಯನ್ನು ಉದ್ವಾಟಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯ ರಾಷ್ಷಗಳ ವ್ಯಾಪಾರೀ ಸಮುದಾಯಕ್ಕೆ ತಮ್ಮಲ್ಲಿರುವ ಸಾಮರ್ಥ್ಯವನ್ನು ಒರೆಗೆ ಪಚ್ಚುವಂತೆ ಆಗ್ರಹಿಸಿದರು ವ್ಯಾಪಾರ ಪಣಕಾಸು ಪೂಡಿಕೆ ಸಾರಿಗೆ ಕೃಷಿ ಇಂಧನ ಸಂಶೋಧನೆ ಮತ್ತು ಉತ್ಪಾದನಾ ತಂತ್ರಜ್ಞಾನ ವಲಯಗಳಲ್ಲಿ ಸದಸ್ಯ ರಾಷ್ಟಗಳ ಸಹಕಾರ ಬಲವರ್ಧನೆಗೆ ಹೆಚ್ಚು ಒತ್ತು ನೀಡಬೇಕೆಂದು ಮನರುಚ್ವರಿಸಿದರು ಯಾವುದೇ ರೀತಿಯ ಭಯೋತ್ವಾದನೆ ಮತ್ತು ಉಗ್ರವಾದವನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಎಸ್ಸಿಓ ಸದಸ್ಯ ರಾಷ್ಟಗಳ ಮುಖ್ಯಸ್ವರು ಅಭಿಪ್ರಾಯಪಟ್ಟರು ಭಯೋತ್ವಾದನೆ ಪಾಗೂ ಅದರ ಸಿದ್ದಾಂತವನ್ನು ಪರಿಣಾಮಕಾರಿಯಾಗಿ ಪತ್ತಿಕ್ಕಲು ಸಮಗ್ರವಾದ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಪರಿಶೀಲಿಸಬೇಕು ಎಂದು ಅವರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕಿರ್ಗಿಜ್ ಅಧ್ಯಕ್ಷ ಜೀನ್ಬೆಕೋವ್ ಉಭಯ ದೇಶಗಳ ಸಂಬಂಧವನ್ನು ಮುಂದಿನ ಪಂತಕ್ಕೆ ಕೊಂಡೊಯ್ಯುವ ಕುರಿತು ಪ್ರತ್ಯೇಕ ಸಭೆ ಸಡೆಸಿದರು

ಸಮಾವೇಶದ ಸಂದರ್ಭದಲ್ಲಿ ಮೋದಿಯವರು ಇತರ ರಾಷ್ಟಗಳ ನಾಯಕರೊಂದಿಗೂ ಸಭೆ ನಡೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನಡೆಯುತ್ತಿರುವ ಮೊದಲ ಆಡಳಿತ ಮಂಡಳಿ ಸಭೆ ಇದಾಗಿದೆ ಮಳೆ ನೀರಿನ ಕೊಯ್ಲು ಬರ ಪರಿಶ್ಮಿತಿ ಮತ್ತು ಪರಿಪಾರ ಕ್ರಮಗಳು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ಕಾರ್ಯಕ್ರಮಗಳು ಕ್ಕಷಿ ಪರಿವರ್ತನೆ ಮತ್ತು ಭದ್ರತೆ ಅದರಲ್ಲೂ ವಿಶೇಷವಾಗಿ ಎಡಪಂಥೀಯ ಉಗ್ರಗಾಮಿ ಜಿಲ್ಲೆಗಳ ಮೇಲೆ ನಿರ್ದಿಷ್ಟ ಗಮನ ಪರಿಸುವುದು ಸೇರಿದಂತೆ ಪಲವು ವಿಷಯಗಳು ಸಭೆಯ ಪ್ರಮುಖ ಕಾರ್ಯತಂತ್ರಗಳಾಗಿವೆ ಹಿಂದಿನ ಸಭೆಯಲ್ಲಿ ಕೈಗೊಂಡ ಕಾರ್ಯಕ್ರಮಗಳ ಕುರಿತು ಆಡಳಿತ ಮಂಡಳಿ ಪರಾಮರ್ಶೆ ನಡೆಸಲಿದ್ದು ಭವಿಷ್ಯದ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಉದ್ದೇಶಪೂರ್ವಕವಾಗಿ ಕ್ರಮ ಕೈಗೊಳ್ಳಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶದ ಗವರ್ನರ್ಗಳು ಮತ್ತು ಇತರ ಹೂಡಿಕೆದಾರರು ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇವರಲ್ಲದೆ ರಕ್ಷಣಾ ಸಚಿವರು ಗೃಹ ಸಚಿವರು ಪಣಕಾಸು ಮತ್ತು ಸಪಕಾರ ವ್ಯವಹಾರಗಳ ಸಚಿವರು ಕೃಷಿ ಸಚಿವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ರಾಷ್ಟೀಯ ಅಭಿವೃದ್ಧಿ ಕಾರ್ಯಸೂಚಿಯನ್ನು ಚುರುಕುಗೊಳಿಸುವ ನಿಟ್ಟನಲ್ಲಿ ಅಂತರ ವಲಯ ಅಂತರ್ ವಿಭಾಗೀಯ ಮತ್ತು ಸಂಯುಕ್ತ ವಿಷಯಗಳ ಕುರಿತು ಚರ್ಜಿಸಲು ಆಡಳಿತ ಮಂಡಳಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದೆ

ಅರ್ಥಿಕ ಬೆಳವಣಿಗೆ ಉದ್ಯೋಗ ಆಧಾರಿತ ಬೆಳವಣಿಗೆ ಸಮಗ್ರ ಆರ್ಥಿಕ ಶ್ಯಿರತೆ ಹೆಚ್ಚಳ ವಿತ್ತೀಯ ನಿರ್ವಪಣೆ ಮತ್ತು ಇತರ ಪೂಡಿಕೆ ಹೆಚ್ಚಳ ಸೇರಿದಂತೆ ಪಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ

ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಸೇನಾ ಸಿಬ್ಬಂದಿ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಅವರನ್ನು ನವದಹೆಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು ಬಾಹ್ನ ಮತ್ತು ಆಂತರಿಕ ಸವಾಲುಗಳ ವಿರುದ್ದ ಸತತವಾಗಿ ಹೋರಾಡುತ್ತ ರಾಷ್ವ ನಿರ್ಮಾಣದಲ್ಲಿ ವೃತ್ತಿಪರತೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದರುವ ಸೇನೆಯ ಬಗ್ಗೆ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ ಇದೇ ವೇಳೆ ಸೇನೆ ಪೂರ್ಣ ಪ್ರಮಾಣದ ಸವಾಲುಗಳಿಗೆ ಸಿದ್ದವಿದೆ ಎಂದು ಅವರು ಹೇಳಿದ್ದಾರೆ ದೆಹಲಿಯಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಶೈಯ ಪ್ರಧಾನ ಕಭೇರಿಯಲ್ಲಿ ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ರಕ್ಷಣಾ ವಲಯದ ತಂತ್ರಜ್ಞಾನ ಕುರಿತಾದ ಸಂಶೋಧನೆ ಮತ್ತು ಅಭಿವ್ಯದ್ದಿಯ ಅವಲೋಕನಗ್ಟೆದರು ಡಿಆರ್ಡಿಒ ವಿಜ್ಞಾನಿಗಳ ಶ್ರದ್ದೆ ಮತ್ತು ಬದ್ದತೆಯನ್ನು ಸಿಂಗ್ ಶ್ಲಾಘಿಸಿದರು ರಾಷ್ಷೀಯ ಮಟ್ಟದಲ್ಲಿ ಮಹತ್ವ ಹೊಂದಿದ ಫ್ನಾಗ್ಶಿಪ್ ಕಾರ್ಯಕ್ರಮಗಳತ್ತ ಗಮನ ಕೇಂದ್ರೀಕರಿಸಬೇಕೆಂದು ಅವರು ಸೂಚಿಸಿದರು ರಾಜ್ನಾಥ್ ಸಿಂಗ್ ಅವರಿಗೆ ಡಿ ಆರ್ ಡಿ ಒ ಅಧ್ಯಕ್ಷ ಡಾ ಜಿ ಸತೀಶ್ ರೆಡ್ಡಿ ಮತ್ತು ಇತರ ಹಿರಿಯ ವಿಜ್ವಾನಿಗಳು ವಿವರವಾದ ಪ್ರಾತ್ಯಕ್ಷಿಕೆ ನೀಡಿದರು

ಹಾಗೂ ವೈದ್ದರು ಉತ್ತಮ ವಾತಾವರಣದಲ್ಲಿ ತಮ್ಮ ಕಾರ್ಯ ನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕೆಂದು ಕೇಂದ್ರ ಆರೋಗ್ಗ ಸಚಿವ ಡಾ ಹರ್ಷವರ್ಧನ್ ಮುಖ್ಯಮಂತ್ರಿ ಮಮತಾಬ್ಲಾನರ್ಜಿ ಅವರನ್ನು ಒತ್ತಾಯಿಸಿದ್ದಾರೆ ಈ ಸಂಬಂದ ಪತ್ರ ಬರೆದಿರುವ ಅವರು ವೈದ್ವರ ಮುಷ್ಕರದಿಂದ ದೇತಾದ್ಬಂತ ರೋಗಿಗಳು ಪರದಾಡುವಂತಾಗಿದೆ ಹಾಗೂ ಆರೋಗ್ಡ ಸೇವೆಗಳ ಮೇಲೆ ದುಷ್ಪರಿಣಾಮ ಉಂಟಾಗಿದೆ ಎಂದು ಹೇಳಿದ್ದಾರೆ ನಿನ್ನೆ ಬೆಳಗ್ಗೆ ಏಮ್ಸ್ನ ಸ್ವಾನಿಕ ವೈದ್ಯರ ಸಂಘ ಸಫ್ಜರ್ಜಂಗ್ ಆಸ್ಪತ್ರೆ

ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ ಮತ್ತು ಸ್ಲಾನಿಕ ವೈದ್ಯರ ಸಂಘದ ಒಕ್ಕೂಟದ ಪದಾಧಿಕಾರಿಗಳನೊಳಗೊಂಡ ನಿಯೋಗವೊಂದು ಡಾ ಹರ್ಷವರ್ಧನ್ ಅವರನ್ನು ಭೇಟಿ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ವೈದ್ಯರ ಮೇಲೆ ನಡೆಯುತ್ತಿರುವ ಹಿಂಸಾಜಾರ ತಡೆಗಟ್ಟಬೇಕೆಂಬ ಮನವಿ ಪತ್ರವನ್ನು ಸಲ್ಲಿಸಿತು ಮನವಿ ಪತ್ರ ಸ್ವೀಕರಿಸಿದ ಸಚಿವರು ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಸೂಕ್ತ ಭದ್ರತೆ ಒದಗಿಸುವ ಸಂಬಂಧ ಕೇಂದ್ರ ಗ್ಲಹಸಚಿವರೊಂದಿಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು ಅಲ್ಲದೆ ಈ ವಿಚಾರ ಕುರಿತು ರಾಜ್ಗಳ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಲ ಸಚಿವರೊಂದಿಗೂ ಚರ್ಚಿಸಲಾಗುವುದು ಎಂದಿದ್ದಾರೆ ಮುಂಬರುವ ದಿನಗಳಲ್ಲಿ ವೈದ್ಯರ ಮೇಲೆ ಹಿಂಸಾಚಾರದಂತಹ ಘಟನೆಗಳು ಮರುಕಳಿಸದಂತೆ ಮತ್ತು ವೈದ್ಯರು ಸುರಕ್ಷಿತ ವಾತಾವರಣದಲ್ಲಿ ಕಾರ್ಯ ನಿರ್ವಹಿಸುವಂತೆ ಸೂಕ್ತ ತ್ರಮ ಕ್ಷೆಗೊಳ್ಳಬೇಕೆಂದು ಅವರಿಗೆ ಸೂಜನೆ ನೀಡುವುದಾಗಿಯೂ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ ವೈದರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಎಲ್ಲಾ ರೋಗಿಗಳು ಮತ್ತು ಅವರ ಕುಟುಂಬ ಸದಸ್ದರು ಬೆಂಬಲ ನೀಡಬೇಕು ಯಾವುದೇ ರೀತಿಯ ಹಿಂಸಾಚಾರದಲ್ಲಿ ತೊಡಗಬಾರದೆಂದು ಡಾ